ಕುಮಾರಸ್ನಾಮಿ ತಂತ್ರಜ್ಞಾನವನ್ನು ಸದ್ದಳಕೆ ಮಾಡಿಕೊಂಡರೆ ಸಮಗ್ರ ಸುಸ್ತಿರ ಅಭಿವೃದ್ದಿ ಸಾಧ್ಯ ಸಚಿವ ಆರ್

ನಗರ ಪ್ರದೇಶದಲ್ಲಿನ ಬಡ ಜನರ ಪ್ರಯೋಜನಕ್ಕಾಗಿ ಕೈಗೆಟಕುವ ದರದಲ್ಲಿ ಮನೆಗಳನ್ನು ನಿರ್ಮಿಸಲು ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ ತನ್ನ ಅನುಮೋದನೆಯನ್ನು ನೀಡಿದೆ

ಕುಮಾರಸ್ವಾಮಿ ಹೇಳಿದ್ದಾರೆ ಮೈಸೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರುಕೇಂದ್ರದಿಂದ ಆಗಮಿಸಿದ ಅಧ್ಯಯನ ತಂಡ ರಾಜ್ಯದಲ್ಲಿನ ಬರ ಪರಿಸ್ಥಿತಿ ಬಗ್ಗೆ ಪರಿತೀಲನೆ ನಡೆಸಿ ಕೇಂದ್ರಸರ್ಕಾರಕ್ಷೆ ವರದಿ ಸಲ್ಲಿಸಿದ್ದು ಅಗತ್ತ ನೆರವು ನೀಡುವಂತೆ ಮನವಿ ಮಾಡಿಕೊಂಡಿರುವುದಾಗಿ ತಿಳಿಸಿದರು ಕೇಂದ್ರ ಸರ್ಕಾರದಿಂದ ಹಣ ಬಾರದ ಹಿನ್ನೆಲೆಯಲ್ಲಿ ಶಾಲಾ ಮಕ್ಕಳಗೆ ಸಮವಸ್ತ ವಿತರಣೆಯಲ್ಲಿ ವಿಳಂಬವಾಗಿದೆ ಈ ಕುರಿತು ಶೀಘ್ರದಲ್ಲೇ ಕ್ರಮ ಕೈಗೊಳ್ಳುವುದಾಗಿ ಎಚ್

ಕುಮಾರಸ್ವಾಮಿ ಹೇಳಿದರು

ಬೆಂಗಳೂರಿನಲ್ಲಿಂದು ಇಲಾಖೆಯ ಪ್ರಗತಿ ಪರಿಶೀಲನೆ ನಂತರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮೂರು ಹಂತಗಳಲ್ಲಿ ಫಲಾನುಭವಿಗಳನ್ನು ಗುರುತಿಸಲಾಗುತ್ತಿದ್ದು

ಶಿವಮೊಗ್ಗ ಚಿಕ್ಕಮಗಳೂರು ಸೇರಿದಂತೆ ಕೆಲ ಜಿಲ್ಲೆಗಳಲ್ಲಿ ಗುಡ್ಡಗಾಡು ಪ್ರದೇಶ ಹೆಚ್ಚಾಗಿರುವುದರಿಂದ ನ್ವಾಯಬೆಲೆ ಅಂಗಡಿಗಳಲ್ಲಿ ಬಯೋಮಟ್ರಕ್ ವ್ಯವಸ್ಥೆ ಸಂಪೂರ್ಣ ಅಳವಡಿಕೆ ಸಾಧ್ಯವಾಗಿಲ್ಲ ಮುಂದಿನ ದಿನಗಳಲ್ಲಿ ಇದನ್ನು ಹೊರಗುತ್ತಿಗೆ ನೀಡಲು ಪರಿಶೀಲಿಸಲಾಗುತ್ತಿದೆ ಎಂದರು

ಇದರಿಂದ ನಾಲ್ಕೂವರೆ ಲಕ್ಷ ಅಕ್ರಮ ಕಾರ್ಡ್ಗಳು ರದ್ದಾಗಿದೆ ಎಂದು ಜಮೀರ್ ಅಹ್ಬದ್ ತಿಳಿಸಿದರು

ಕುಮಾರಸ್ವಾಮಿ ಹೇಳಿದ್ದಾರೆ ಹಾಸನದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ವಿಷ್ಣುವರ್ಧನ್ ಸ್ಕಾರಕ ನಿರ್ಮಾಣ ವಿಚಾರದಲ್ಲಿ ಸರ್ಕಾರ ಜವಾಬ್ದಾರಿಯುತವಾಗಿ ನಡೆದುಕೊಳ್ಳುತ್ತಿದೆ ಎಂದರು ಅಂಬರೀಷ್ ಅಂತ್ಯಸಂಸ್ಥಾರದ ವೇಳೆಯಲ್ಲಿ ಸರ್ಕಾರ ತನ್ನ ಕರ್ತವ್ಯವನ್ನು ನಿರ್ವಹಣೆ ಮಾಡಿದೆ ಎಂದು ಕುಮಾರಸ್ಥಾಮಿ ತಿಳಿಸಿದರು

ಪರಮೇಶ್ವರ್ ಆರು ದಿನಗಳ ಫ್ರಾನ್ಸ್ ಪ್ರವಾಸ ಕೈಗೊಂಡಿದ್ದಾರೆ ಬಿಬಿಎಂಪಿ ಆಯುಕ್ತ ಮಂಜುನಾಥ್ ಪ್ರಸಾದ್ ಹಾಗೂ ಅಪರ ಮುಖ್ಯ ಕಾರ್ಯದರ್ಶಿ ಮಹೇಂದ್ರ ಜೈನ್ ಅವರು ಕೂಡಾ ಪರಮೇಶ್ವರ್ ಜೊತೆ ಪ್ರವಾಸಕ್ಕೆ ತೆರಳಿದ್ದಾರೆ ಪ್ರಾನ್ಸ್ ದೇಶದ ಮಹಾನಗರಗಳಲ್ಲಿ ಉತ್ಪತ್ತಿಯಾಗುವ ಫನತ್ಯಾಜ್ಯಗಳನ್ನು ಸಂಸ್ಕರಣೆ ಮಾಡುವ ವಿಧಾನ ಉತ್ತಮವಾಗಿದ್ದು ಅದರ ಮಾದರಿಯನ್ನು ಅವರು ಅಧ್ಯಯನ ಮಾಡಲಿದ್ದಾರೆ ಮೈಸೂರಿನಲ್ಲಿ ನವೀಕೃತ ಇಎಸ್ಐ ಆಸ್ಪತ್ರೆಯನ್ನು ಕಾರ್ಮಿಕ ಸಚಿವ ವೆಂಕಟರಮಣಪ್ಪ ಇಂದು ಲೋಕಾರ್ಪಣೆಗೊಳಿಸಿದರು ನಂತರ ಮಾತನಾಡಿದ ಅವರು ಕಾರ್ಮಿಕ ಇಲಾಖೆಯಲ್ಲಿ ಸಾಕಷ್ಟು ಬದಲಾವಣೆ ತರಲಾಗಿದ್ದು ಇಎಸ್ಐ ಆಸ್ಪತ್ರೆಗಳಲ್ಲಿ ಕೊರತೆಯಲ್ಲಿರುವ ಹುದ್ದೆಗಳ ಭರ್ತಿ ಮಾಡಿಕೊಳ್ಳುವಂತೆ ರಾಜ್ಯ ಲೋಕಸೇವಾ ಆಯೋಗಕ್ಕೆ ತಿಳಿಸಲಾಗಿದೆ ಎಂದರು ಸಂಸದ ಪ್ರತಾಪ್ ಸಿಂಹ ಮಾತನಾಡಿ ಕೇಂದ್ರಸರ್ಕಾರದ ಅನುದಾನದಲ್ಲಿ ಕಾಮಗಾರಿ ಪೂರ್ಣಗೊಳಿಸಲಾಗಿದ್ದು ಅಗತ್ಯ ಸಿಬ್ಬಂದಿಗಳ ಕೊರತೆ ನೀಗಿಸಲು ರಾಜ್ಯ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದು ಹೇಳಿದರು

ಎಲ್ಲಾ ಅತ್ಯಾಧುನಿಕ ವೈದ್ಯಕೀಯ ಉಪಕರಣಗಳು ಸುಸಭ್ವಿತ ಹೊರ ರೋಗಿಗಳ ವಿಭಾಗ ತುರ್ತು ಚಿಕಿತ್ಸಾ ಫಟಕ ಅತ್ಯಾಧುನಿಕ ಆಪರೇಷನ್ ಥಿಯೇಟರ್ ಗಳು ತೀವ್ರ ನಿಗಾ ಫಟಕಗಳು ರೇಡಿಯಾಲಜಿ ವಿಭಾಗ ರೋಗ ಪತ್ತೆ ಪ್ರಯೋಗಾಲಯಗಳು ಮತ್ತು ಫಾರ್ಮಸಿ ಅನುಕೂಲಗಳನ್ನು ನೂತನ ಆಸ್ಪತ್ರೆಯಲ್ಲಿ ಕಲ್ಪಿಸಲಾಗಿದೆ

ತಂತ್ರಜ್ವಾನವನ್ನು ಸದ್ದಳಕೆ ಮಾಡಿಕೊಂಡರೆ ಸಮಗ್ರ ಸುಸ್ಥಿರ ಅಭಿವೃದ್ದಿ ಸಾಧ್ಯವಾಗಲಿದೆ ಎಂದು ಕಂದಾಯ ಮತ್ತು ಕೌಶಲ್ಯಾಭಿವೃದ್ದಿ ಸಚಿವ ಆರ್

ದೇಶಪಾಂಡೆ ಹೇಳಿದ್ಲಾರೆ ಬೆಂಗಳೂರಿನಲ್ಲಿಂದು ನಾಯಕತ್ವ

ತಂತ್ರಜ್ವಾನದಿಂದಾಗಿ ಸಾರ್ವಜನಿಕ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ಬಂದಿದ್ದು ವಿದ್ದನ್ನಾನ ಆಡಳಿತವು ಸರ್ಕಾರದ ಪಾತ್ರವನ್ನು ಸರಳಗೊಳಿಸುತ್ತಿದೆ ಇದನ್ನು ಅರಿತು ಸರ್ಕಾರ ಮಾಹಿತಿ ಮತ್ತು ತಂತ್ರಜ್ವಾನಕ್ಕೆ ಹೆಚ್ಚಿನ ಆದ್ದತೆ ನೀಡಿರುವುದಾಗಿ ಆರ್

ದೇಶಪಾಂಡೆ ತಿಳಿಸಿದರು ಸಮಾವೇಶದಲ್ಲಿ ಹಲವು ದೇಶಗಳ ಉದ್ಖಮಿಗಳು ಭಾಗವಹಿಸಿದ್ದರು

ಬೆಂಗಳೂರಿನ ಖಾಸಗಿ ಖಾಲೆಯಲ್ಲಿ ವಿದ್ಯಾರ್ಥಿಗಳನ್ನುದ್ದೇತಿಸಿ ಮಾತನಾಡಿದ ಅವರು ಭಾರತ ಮಾತೆಯ ಎದುರು ನಾವೆಲ್ಲರೂ ಸಮಾನರಾಗಿದ್ದು ಶಿಕ್ಷಣದಿಂದ ಸಮಾಜದಲ್ಲಿ ಅಸಮಾನತೆಯನ್ನು ಹೋಗಲಾಡಿಸಿ ಆರ್ಥಿಕವಾಗಿ ಅಭಿವೃದ್ದಿ ಸಾಧಿಸಬಹುದು ಎಂದರು

ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿಯ ಅಧ್ಯಕ್ಷರು ಮತ್ತು ಇಸ್ತೋ ಬಾಹ್ಕಾಕಾಶ ಕೇಂದ್ರದ ಮಾಜಿ ನಿರ್ದೇಶಕರಾದ ಡಾ

ಶಿವಕುಮಾರ್ ಸಮಾರಂಭದಲ್ಲಿ ಮಾತನಾಡಿ ಉಪಗ್ರಹ ಚಿಕ್ಕದಾಗಲಿ ದೊಡ್ಡದಾಗಲಿ ಅದನ್ನು ನಿರ್ಮಿಸುವ ಕಾರ್ಯ ಬಹಳ ಸಂಕೀರ್ಣವಾದದ್ದು ಉದ್ದೇಶಿತ ಯೋಜನೆ ಉಪಗ್ರಹಗಳ ಅಭಿವೃದ್ಧಿಯಲ್ಲಿ ಬಹು ಆಯಾಮದ ಪರಿಣತಿಯ ಮಹತ್ವವನ್ನು ತಿಳಿಸುತ್ತದೆ ಎಂದರು ಇಸ್ರೇಲ್ನ ಹರ್ಜಿಯಾ ವಿಜ್ಞಾನ ಕೇಂದ್ರದ ಪ್ರಧಾನ ನಿರ್ದೇಶಕರಾದ ಡಾ ಮೀರ್ ಏರಿಯಲ್ ಮಾತನಾಡಿ ಈ ಯೋಜನೆ ಕಳೆದ ವರ್ಷ ಆರಂಭವಾಗಿದ್ದು ಭಾರತದ ವಿದ್ಯಾರ್ಥಿಗಳೊಂದಿಗೆ ಯೋಜನೆಯಲ್ಲಿ ಪಾಲ್ಗೊಳ್ಳಲು ತೆಲ್ ಅವೀವ್ ವಿಶ್ವವಿದ್ಯಾಲಯಕ್ಕೆ ಸಂತಸವಾಗಿದೆ ಎಂದರು ಯೋಜನಾ ನಿದೇರ್ಶಕರಾದ ಪ್ರೊಫೆಸರ್ ಎಂ ಕೃಷ್ಣಸ್ವಾಮಿ ಪ್ರಧಾನ ಭಾಷಣ ಮಾಡಿದರು

ಶ್ರೀಹರಿಕೋಟಾದ ಸತೀತ್ ಧವನ್ ಉಡಾವಣ ಕೇಂದ್ರದಿಂದ ರಾಕೆಟ್ ಉಡಾವಣೆಗೆ ಇಸ್ತೋ ಸಕಲಸಿದ್ದತೆ ಮಾಡಿದೆ

ಮುಂದಿನ ಹಂತದಲ್ಲಿ ಬೆಂಗಳೂರು ಮೈಸೂರು ಮತ್ತು ಹುಬ್ಬಳ್ಳಿ ವಿಭಾಗದಲ್ಲಿ ಉಳಿದಿರುವ ನಿಲ್ದಾಣಗಳನ್ನು ಸೇರ್ಪಡೆ ಮಾಡಲಾಗುತ್ತಿದೆ

ಕೇಂದ್ರ ಪ್ರವಾಸೋದ್ಯಮ ಸಚವ ಕೆ ಜೆ ಆಲ್ಫೋನ್ ಗೋವಾ ರಾಜ್ಜಪಾಲ ಮೃದುಲಾ ಸಿನ್ನ ಮತ್ತು ಆತಿಥೇಯ ಗಣ್ಣರು ಈ ಸಮಾರಂಭದಲ್ಲಿ ಭಾಗಿಯಾಗಿದ್ದಾರೆ

ರಾಜ್ಯಾದ್ಯಂತ ಒಣ ಹವೆ ಮುಂದುವರಿದಿದೆ

ಮುನ್ಗೂಚನೆಯಂತೆ ರಾಜ್ಯಾದಾದ್ಯಂತ ಒಣ ಹವೆ ಮುಂದುವರೆಯುವ ಸಾಧ್ಯತೆ ಇದೆ ಬೆಂಗಳೂರು ಹಾಗೂ ಸುತ್ತಮುತ್ತ ಶುಭ್ಧ ಆಕಾಶ ಮುಂಜಾನೆ ಮಂಜು ಬೀಳುವ ಸಾಧ್ಯತೆ ಇದೆ